ಜಲಜೀವನ್ ಮಿಷನ್ನಿಂದ ನಾಳೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ನೀರು ಪೂರೈಕೆ ಸಚಿವರೊಂದಿಗೆ ಸಮಾವೇಶ ಆಯೋಜನೆ ಪ್ರಸಕ್ತ ಸಾಲಿನಲ್ಲಿ ಸರ್ಕಾರದಿಂದ ಮುಂಗಾರು ಹಂಗಾಮಿನ ಭತ್ತ ಖರೀದಿ ಎರಡು ಕೋಟಿ ಮೆಟ್ರಿಕ್ ಟನ್ ದಾಟಿದೆ

ಆಸ್ತತ್ರೆಗಳಲ್ಲಿನ ಮೂಲ ಸೌಲಭ್ಯ ಹಾಗೂ ಕೇಂದ್ರದ ಚಿಕಿತ್ಸಾ ಕಾರ್ಯಸೂಚಿಯನ್ನು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಸರಿಯಾದ ರೀತಿಯಲ್ಲಿ ಪಾಲಿಸಿದ ಪರಿಣಾಮ ದೇಶದಲ್ಲಿ ಗುಣಮುಖರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ಆರೋಗ್ತ ಸಚಿವಾಲಯ ತಿಳಿಸಿದೆ

ಆದರೆ ಅಕ್ಲೋಬರ್ ತಿಂಗಳ ಜಿಎಸ್ಟಿ ಸಂಗ್ರಹ ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿರುವ ಹಿನ್ನೆಲೆಯಲ್ಲಿ ದೇಶದ ಅರ್ಥಿಕತೆ ಚೇತರಿಸಿಕೊಳ್ಲುತ್ತಿದೆ ಎಂಬ ಸೂಚನೆಯನ್ನು ನೀಡುತ್ಲಿದೆ ಎಂದು ಸಚಿವಾಲಯ ತಿಳಿಸಿದೆ

ಓರ್ವ ತ್ವಶೀಯ ಲಿಂಗಿ ಕೂಡ ಸ್ಪರ್ಧೆಯಲ್ಲಿದ್ದಾರೆ

ಶ್ರೀನಿವಾಸ ತಿಳಿಸಿದ್ದಾರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಶಾಂತಿಯುತ ಮತದಾನಕ್ಕಾಗಿ ಅಗತ್ತ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಹೆಚ್ಚುವರಿ ಮುಖ್ಚ ಚುನಾವಣಾಧಿಕಾರಿ ಸಂಜಯ್ ಕುಮಾರ್ ಸಿಂಗ್ ಹೇಳಿದ್ದಾರೆ

ಸುಗಮ ಮತದಾನಕ್ಕೆ ಸಕಲ ಸಿದ್ದತೆ ಮಾಡಲಾಗಿದೆ ರಾಷ್ಷೀಯ ಜಲ್ಜೀವನ್ ಮಿಷನ್ ನಾಳೆ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಎಲ್ಲಾ ರಾಜ್ಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ನೀರು ಪೂರ್ಕೆ ಸಚಿವರ ವರ್ಚುವಲ್ ಸಮಾವೇಶ ಆಯೋಜಿಸಿದೆ ಅಭಿಯಾನವನ್ನು ಅತ್ಯಂತ ಕ್ವರಿತ ವ್ಯಾಪಕವಾಗಿ ಹಾಗೂ ಕೌಶಲ್ಯಮೂರಿತವಾಗಿ ಅನುಷ್ಯಾನಗೊಳಿಸುವ ಸಂಬಂಧ ವಿವಿಧ ವಿಷಯಗಳನ್ನು ಚರ್ಚಿಸಲು ಈ ಸಮಾವೇಶ ಆಯೋಜಿಸಲಾಗಿದೆ ದೇಶದ ಪ್ರತಿಯೊಂದು ಮನೆಗೂ ದೀರ್ಘಾವಧಿಯಲ್ಲಿ ನಿಗದಿತ ಪ್ರಮಾಣದ ಗುಣಮಟ್ಟದ ಹೆಚ್ಚುವರಿ ನೀರು ಪೂರೈಕೆ ಬಾತರಿಪಡಿಸುವುದು ಜಲ್ಜೇವನ್ ಮಿಷನ್ನ ಉದ್ದೇತವಾಗಿದೆ

ಈ ವೈಕಿ ಐವರ ತಲೆಗೆ ಬಹುಮಾನ ಘೋಷಿಸಲಾಗಿತ್ತು ಬಾರ್ಲೂರ್ ಮೊಲೀಸ್ ಕಾಣೆಯ ಜೆಲ್ಲಾ ಹಿರಿಯ ಅಧಿಕಾರಿಗಳ ಸಮ್ಮಖದಲ್ಲಿ ಈ ನಕ್ಸಲರು ನಿನ್ನೆ ಶರಣಾಗಿದ್ದಾರೆ ಜಲ್ಲೆಯಲ್ಲಿ ಪೊಲೀಸರು ಕೈಗೊಂಡ ಲೋನ್ ವರಾತು ಅಭಿಯಾನದಿಂದ ಪ್ರೇರಿತಗೊಂಡ ನಕ್ಲರು ಸಮಾಜದ ಮುಖ್ಕವಾಹಿನಿಗೆ ಮರಳಿ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯ ಜೀವನ ನಡೆಸಲು ಶರಣಾಗಿದ್ದಾರೆ ಸ್ಥಳೀಯ ಬುಡಕಟ್ಟು ಗೋಂಡಿ ಭಾಷೆಯಲ್ಲಿ ಲೋನ್ ವರಾತು ಎಂದರೆ ಮನೆಗೆ ಹಿಂತಿರುಗಿ ಎಂದು ಅರ್ಥ

ಮೊಬೈಲ್ ಘೋನ್ ಮೂಲಕ ಎರಡು ಬ್ಯಾಂಕ್ ಖಾತೆಗಳ ನಡುವೆ ಹಣವನ್ನು ತಕ್ಷಣವೇ ವರ್ಗಾಯಿಸಲು ನೆರವಾಗುವ ಯುಪಿಐ ವ್ಕವಸ್ಥೆಯಡಿ ಕಳೆದ ಆಕ್ಟೋಬರ್ನಲ್ಲಿ ಎರಡು ಶತಕೋಟಿ ವಹಿವಾಟುಗಳು ನಡೆದಿವೆ ಎಂದು ನೀತಿ ಆಯೋಗದ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ತಿಳಿಸಿದ್ದಾರೆ